ಮರಾಠ ಸಮುದಾಯಕ್ಕೆ ಮೀಸಲು ಕಲ್ಪಿಸುವ ಕಾನೂನಿನ ಸಾಂವಿಧಾನಿಕ ಸಿಂಧುತ್ಸ

ವಿಧ್ಯಂಸಕರನ್ನು ಕೊಂದು ಹಾಕಿದ ಭದ್ರತಾ ಪಡೆಗಳು

ಎಸ್ ಯದಿಯೂರಪ್ಪ ಮಂದಿಸಿದ ವಿಶ್ವಾಸಮತ ಗೊತ್ತುವಳಿಗೆ ಧ್ವನಿಮತದ ಜಯ ಸಿಕ್ಕಿದೆ ವಿಧಾನಸಭಾಧ್ಯಕ್ಷ ಕೆ

ರಮೇಶ್ ಕುಮಾರ್ ಯೆಡಿಯೂರಪ್ಪ ಅವರು ಮಂಡಿಸಿರುವ ವಿಶ್ವಾಸಮತ ಗೊತ್ತುವಳಿ ಅಂಗೀಕಾರವಾಗಿದೆ ಎಂದು ಪ್ರಕಟಿಸಿದರು ವಿಶ್ವಾಸಮತಕ್ಕೆ ಜಯ ದೊರೆತ ಬಳಿಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅನುದಾನಗಳ ಬೇದಿಕೆ ಸಹಿತ ಧನ ವಿನಿಯೋಗ ವಿಧೇಯಕವನ್ನು ಮಂಡಿಸಿದರು ಇದಕ್ಕೂ ಮುನ್ನ ಇಂದು ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮೂರು ದಿನಗಳ ತಮ್ಮ ಸರ್ಕಾರಕ್ಕೆ ಬಹುಮತ ಕೋರಿ ಒಂದು ಸಾಲಿನ ವಿಶ್ವಾಸಮತ ಗೊತ್ತುವಳಿಯನ್ನು ಸದನದಲ್ಲಿ ಮಂದಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಯಡಿಯೂರಪ್ಪ ತಾವು ಮರೆತು ಕ್ಷಮಿಸುವ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದು ದ್ವೇಷದ ರಾಜಕಾರಣ ಮಾಡುವುದಿಲ್ಲ ಎಂದು ಸ್ಪಷ್ವಪಡಿಸಿದರು ರಾಜ್ಯದಲ್ಲಿ ಆಡಳಿತ ಕುಸಿದಿದ್ದು ಆಡಳಿತವನ್ನು ಸರಿ ದಾರಿಗೆ ತರುವುದು ತಮ್ಮ ಆದ್ಯತೆ ಆಗಿದೆ ಎಂದರು ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ವಿಶ್ವಾಸಮತ ಗೊತ್ತುವಳಿಗೆ ವಿರೋಧ ವ್ಯಕ್ತಪದಿಸಿ ಯಡಿಯೂರಪ್ಪ ಸರ್ಕಾರ ಸಂವಿಧಾನಬಾಹಿರ ಮತ್ತು ಅನೈತಿಕವಾದದ್ದು ಎಂದು ದೂರಿದರು

ಈ ಮಧ್ಯೆ ವಿಧಾನಸಭಾಧ್ಯಕ್ಷ ಕೆ

ರಮೇಶ್ ಕುಮಾರ್ ಸ್ಪೀಕರ್ ಸ್ಥಾನಕ್ಕೆ ತಮ್ಮ ರಾಜೀನಾಮೆ ಪ್ರಕಟಿಸಿದರು ಸದನ ಕಲಾಪವನ್ನು ಉಪ ಸಭಾಧ್ಯಕ್ಷ ಕೃಷ್ಣ ರೆಡ್ಡಿ ಸಂಜೆಗೆ ಮುಂದೂದಿದರು

ಸರ್ಕಾರ ಹುಲಿ ಸಂರಕ್ಷಣೆಗೆ ಎಲ್ಲಾ ಅಗತ್ಯ ಕ್ರಮ ತೆಗೆದುಕೊಂಡು ವನ್ಯ ಜೀವಿ ರಕ್ಷಣೆಗೆ ಬದ್ದವಾಗಿದೆ ಎಂದು ಹೇಳಿದರು

ಆದರೆ ಭಾರತ ನಿಗದಿತ ಅವಧಿಗಿಂತ ನಾಲ್ಲು ವರ್ಷ ಮುನ್ನವೇ ಈ ಗುರಿ ತಲುಪಿದ ಸಾಧನೆ ಮಾಡಿದೆ ಇದರಿಂದ ಎಲ್ಲಾ ಭಾರತೀಯರಿಗೆ ಹಾಗೂ ಪರಿಸರ ಪ್ರೇಮಿಗಳಿಗೆ ಅತ್ಯಂತ ಸಂತಸ ಉಂಟಾಗಿದೆ ಈ ಗುರಿ ಸಾಧನೆಗೆ ಶ್ರಮಿಸಿದವರೆಲ್ಲರ ವೇಗ ಹಾಗೂ ಸಮರ್ಪಣಾ ಮನೋಭಾವ ಶ್ಲಾಘನೀಯ ಸಂಕಲ್ಪದಿಂದ ಸಿದ್ದ ಎಂಬುದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನವಾಗಿದೆ ಎಂದು ಪ್ರಧಾನಿ ಹೇಳಿದರು

ಅಭಿವ್ವದ್ದಿ ಹಾಗೂ ಪರಿಸರ ಸಂರಕ್ಷಣೆ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯವಿದೆ ಎಂದು ಪ್ರಧಾನಿ ಹೇಳಿದರು ಭಾರತ ತನ್ನ ನಾಗರಿಕರಿಗಾಗಿ ಹೆಚ್ಚನ ಮನೆಗಳನ್ನು ನಿರ್ಮಿಸಿ ಪ್ರಾಣಿಗಳಿಗೂ ಸಹ ಉತ್ತಮ ಆವಾಸಸ್ಥಾನ ಕಲ್ಪಿಸಿಕೊಡಲಿದೆ ಇದರ ಜೊತೆಗೆ ಸಮುದ್ರ ಪರಿಸರ ರಕ್ಷಣೆ ಹಾಗೂ ಆರೊಗ್ಯಕರ ಸಾಗರ ಪರಿಸರ ವಿಜ್ಞಾನಕ್ಕೂ ಭಾರತ ಹೆಚ್ಚನ ಒತ್ತು ನೀಡಲಿದೆ ಎಂದು ಅವರು ಹೇಳಿದರು

ಜಾಗತಿಕ ಹುಲಿ ದಿನವನ್ನು ಇಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ ಹುಲಿ ಮತ್ತು ಹುಲಿಗಳ ನೆಲೆಗಳ ಸಂರಕ್ಷಣೆ ಕುರಿತಂತೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಈ ದಿನ ಆಚರಿಸಲಾಗುತ್ತಿದೆ

ವಿಚಾರಣೆಗೆ ಬರಬೇಕಾಗಿದ್ದ ಅರ್ಜಿಗಳು ಪ್ರಕರಣ ವಿಚಾರಣಾ ಪಟ್ಟಿಯಲ್ಲಿ ಉಲ್ಲೇಖವಾಗಿಲ್ಲ ಎಂಬ ವಕೀಲರ ಮನವಿಯನ್ನು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗಾಯ್ ನೇತೃತ್ವದ ಪೀಠ ಪರಿಗಣಿಸಿತು

ಮೀಸಲು ಕೋಟಾದ ಸಾಂವಿಧಾನಿಕ ಸಿಂಧುತ್ವವನ್ನು ಎತ್ತಿಹಿಡಿದಿರುವ ಬಾಂಬೆ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಐದು ಅರ್ಜಿಗಳನ್ನು ಸುಪ್ರೀಂಕೋರ್ಟ್ ವಿಚಾರಣೆಗೆ ಮಾನ್ಯ ಮಾಡಿತು ಒಂದು ಅರ್ಜಿಯಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಎಸ್

ತಮ್ಮ ಹಾಗೂ ತಮ್ಮ ಸಂಬಂಧಿಕರ ಒಡೆತನಕ್ಕೆ ಸೇರಿದ ಆಸ್ತಿಪಾಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ತಡೆ ನೀಡಬೇಕು ಎಂದು ಕೋರಿ ಪಲಾಯನ ಮಾಡಿರುವ ಆರ್ಥಿಕ ಆರೋಪಿ ವಾಣಿಜ್ಯೋದ್ಯಮಿ ವಿಜಯ್ ಮಲ್ಯಾ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇಂದು ನಡೆಸಲಿದೆ ಕಿಂಗ್ ಫಿಷರ್ ಏರ್ ಲೈನ್ಸ್ ಅಸಮರ್ಪಕತೆ ಪ್ರಕರಣಕ್ಕೆ ಸಂಬಂಧಿಸಿದ ಅದರ ಆಸ್ತಿಪಾಸ್ತಿಯ ಹೊರತಾಗಿ ಇತರ ಯಾವುದೇ ಸ್ವತ್ತು ಮುಟ್ಟುಗೋಲು ಹಾಕಬಾರದು ಎಂದು ತಮ್ಮ ಅರ್ಜಿಯಲ್ಲಿ ಮಲ್ಯ ಕೋರಿದ್ದಾರೆ

ಛತ್ತೀಸ್ಗಡದ ಬಸ್ತಾರ್ ಪ್ರಾಂತ್ಯದಲ್ಲಿ ಇಂದು ಮುಂಜಾನೆ ಮಾವೋವಾದಿಗಳು ಹಾಗೂ ಭದ್ರತಾ ಪಡೆಗಳ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ಇಬ್ಬರು ಮಾವೋವಾದಿಗಳು ಹತರಾಗಿದ್ದಾರೆ ಸುಕ್ಮಾ ಜಿಲ್ಲೆಯ ಕೊಂತಾ ಅರಣ್ಯ ಪ್ರದೇಶದಲ್ಲಿ ಮಾವೋವಾದಿಗಳು ಅಡಗಿರುವ ಸ್ಪಷ್ಟ ಮಾಹಿತಿಯ ಮೇರೆಗೆ ಜಿಲ್ಲಾ ಮೀಸಲು ಕಾವಲು ಪಡೆ ಕಾರ್ಯಾಚರಣೆ ನಡೆಸಿ ಇಬ್ಬರು ಮಾವೋವಾದಿಗಳ ಹತ್ಯೆ ಗೈದು ಅಪಾರ ಪ್ರಮಾಣದ ಶಸ್ತಾಸ್ತ್ರ ಗ್ರೆನೇಡ್ ಲಾಂಚರ್ಗಳನ್ನು ವಶಪಡಿಸಿಕೊಂಡಿದೆ

ನಿನ್ನೆ ನಿಧನಹೊಂದಿದ ಕೇಂದ್ರದ ಮಾಜಿ ಸಚಿವ ಎಸ್ ಜೈಪಾಲ್ ರೆಡ್ಡಿ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಹ್ವೆದ್ರಾಬಾದ್ ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ ಅವರ ಜೂಬಿಲಿ ಹಿಲ್ಸ್ ನಿವಾಸದಿಂದ ಅಂತಿಮ ಯಾತ್ರೆ ಆರಂಭವಾಗಲಿದೆ ಪಾರ್ಥಿವ ಶರೀರವನ್ನು ಕಾಂಗ್ರೆಸ್ ಪಕ್ಷದ ರಾಜ್ಯ ಕಚೇರಿ ಗಾಂಧಿ ಭವನಕ್ಕೆ ತೆಗೆದುಕೊಂಡು ಹೋಗಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುವುದು ನಂತರ ಹುಸೇನ್ ಸಾಗರ್ ತಟದಲ್ಲಿರುವ ಪಿ

ನರಸಿಂಹರಾವ್ ಫೂಟ್ ನಲ್ಲಿ ಹಿಂದೂ ಸಂಪ್ರದಾಯದ ರೀತ್ಯ ಅಂತಿಮ ವಿಧಿ ವಿಧಾನಗಳು ಜರುಗಲಿವೆ

ಜೋಹರಿ ಅವರನ್ನು ನೇಮಿಸಲಾಗಿದೆ

ಜೋಹರಿಯವರನ್ನು ಈ ಕ್ಷಣದಿಂದಲೇ ಕೇಂದ ಗ್ವಹ ಸಚಿವಾಲಯದಲ್ಲಿ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿಯೂ ಸಹ ನೇಮಕ ಮಾಡಲಾಗಿದೆ

ಕಾಬೂಲ್ ನಲ್ಲಿನ ಕಟ್ಟಡದಲ್ಲಿ ಸುಮಾರು ಆರು ಗಂಟೆಗಳಿಗೂ ಹೆಚ್ಚು ಕಾಲ ಇದ್ದ ಹಲವು ಬಂದೂಕುಧಾರಿಗಳನ್ನು ಭದ್ರತಾಪಡೆಗಳು ಕೊಂದು ಹಾಕಿದವು ಎಂದು ಅವರು ತಿಳಿಸಿದ್ದಾರೆ ದಾಳಿಕೋರರ ಮುಖ್ಯ ಗುರಿ ಉಪ ರಾಷ್ಟ್ರಾಧ್ಯಕ್ಷ ಹುದ್ದೆಯ ಅಭ್ಯರ್ಥಿ ಮತ್ತು ಮಾಜಿ ಬೇಹುಗಾರಿಕೆ ಮುಖ್ಯಸ್ಥ ಅಮರುಲ್ಲಾ ಸಲೇಹ್ ಆಗಿದ್ದರು ಅವರನ್ನು ಕಟ್ಟಡದಿಂದ ಸುರಕ್ಷಿತ ತಾಣಕ್ಕೆ ಸ್ದಳಾಂತರಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ

ಬಿಜೆಪಿಯ ಸಂಸದೆ ರಮಾದೇವಿ ಅವರ ವಿರುದ್ದ ತಾವು ನೀಡಿದ್ದ ಹೇಳಿಕೆಗಾಗಿ ಸಮಾಜವಾದಿ ಪಕ್ಷದ ಸಂಸತ್ ಸದಸ್ಯ ಅಜಮ್ ಖಾನ್ ಇಂದು ಲೋಕಸಭೆಯಲ್ಲಿ ಕ್ಷಮೆ ಕೋರಿದ್ದಾರೆ ಸಭಾಧ್ಯಕ್ಷರ ಪೀಠಕ್ಕೆ ಅಗೌರವ ತೋರುವ ಯಾವುದೇ ಇರಾದೆ ತಮಗಿರಲಿಲ್ಲ ಹಾಗೇನಾದರೂ ನೋವಾಗಿದ್ದರೆ ಕ್ವಮೆ ಕೋರುತ್ತೇನೆ ಎಂದು ತಿಳಿಸಿದರು ಸದನ ಎಲ್ಲರಿಗೂ ಸೇರಿದ್ದಾಗಿದ್ದು ಪ್ರತಿಯೊಬ್ಬರ ಬೆಂಬಲದೊಂದಿಗೆ ನಡೆಯುತ್ತದೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದರು ಸದಸ್ಯರು ಮಾತನಾಡುವಾಗ ಸಭಾಧ್ಯಕ್ಷರನ್ನುದ್ದೇಶಿಸಿ ಮಾತನಾಡಬೇಕು ಮತ್ತು ಸದನದ ಘನತೆಗೆ ಚ್ಯುತಿ ತರುವ ಶಬ್ದ ಬಳಸಬಾರದು ಎಂದರು ಮ್ಯಾನ್ಮಾರ್ ವಿದೇಶಾಂಗ ಕಾರ್ಯದರ್ಶಿ ಯು ಮೈಯಂಟ್ ಥು ನೇತೃತ್ವದ ಉನ್ನತ ಮಟ್ಟದ ನಿಯೋಗ ಮ್ಯಾನ್ಮಾರ್ ಗೆ ರೋಹಿಂಗ್ಯಾಗಳ ವಾವಸಾತಿಗೆ ನಡೆದಿರುವ ಸಿದ್ದತೆಗಳ ಬಗ್ಗೆ ವಿವರಿಸಲು ನಿನ್ನೆ ಬಾಂಗ್ಲಾದೇಶದ ಕಾಕ್ಪ್ ಬಜಾರ್ ನಲ್ಲಿರುವ ರೋಹಿಂಗ್ಯಾ ಶಿಬಿರಕ್ಕೆ ಭೇಟಿ ನೀದಿತ್ತು ಈ ನಿಯೋಗದಲ್ಲಿ ಇತರ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸದಸ್ಯರೂ ಇದ್ದರು ಈ ನಿಯೋಗವು ಹಿಂದೂ ಮತ್ತು ಕ್ರಿಶ್ಚಿಯನ್ ಗುಂಪುಗಳೂ ಸೇರಿದಂತೆ ರೋಹಿಂಗ್ಯಾದ ವಿವಿಧ ಗುಂಪುಗಳನ್ನು ಭೇಟಿ ಮಾಡಿ ಮ್ಯಾನ್ಮಾರ್ ಗೆ ಮರಳುವಂತೆ ಮನವೊಲಿಸಿತು ಅಮೆರಿಕಾದ ಕ್ಯಾಲಿಪೋರ್ನಿಯಾದ ಆಹಾರ ಉತ್ಸವದಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ಮೂವರು ಮೃತಪಟ್ಟಿದ್ದು

ಒಬ್ಬ ಬಂದೂಕುಧಾರಿಯನ್ನು ಪೊಲೀಸರು ಹೊಡೆದುರುಳಿಸಿದ್ದಾರೆ ಗಿಲ್ರಾಯ್ ಗಾರ್ಲಿಕ್ ಉತ್ಸವ ನಿನ್ನೆ ವಾರಾಂತ್ಯದಲ್ಲಿ ಮುಗಿಯುವ ಹೊತ್ತಿಗೆ ಈ ಗುಂಡಿನ ದಾಳಿ ನಡೆದಿದೆ ಅಮೆರಿಕ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಟ್ವೀಟ್ ಮಾದಿದ್ದು ಸುರಕ್ಷಿತ ಮತ್ತು ಎಚ್ಚರಿಕೆಯಿಂದ ಇರುವಂತೆ ಜನರಿಗೆ ಮನವಿ ಮಾದಿದ್ದಾರೆ

ಅವರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿದೆ ಎಂದು ಸಂತಾ ಕ್ಲಾರಾ ವ್ಯಾಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ವಕ್ತಾರರು ತಿಳಿಸಿದ್ದಾರೆ